ವಿಚಾರಗಳ ಕುರಿತು ಸುದೀರ್ಘ ಚರ್ಚೆ ಕೆಪಿಸಿಸಿ ಅಧ್ಯಕ್ಷ ದಿ

ಶಿವಕುಮಾರ್ ಸಂಸದ ದಿ

ಸುರೇಶ್ ಮನೆ ಕಚೇರಿಗಳ ಮೇಲೆ ಸಿಬಿಐ ದಾಳಿ

ಪಶ್ಚಿಮ ಬಂಗಾಳದ ಸೋದೆಪುರದಲ್ಲಿ ಪ್ರಾರ್ಥನೆಯ ನಂತರ ಸಂಸ್ಕೃತಿ ಮತ್ತು ನಾಗರಿಕತೆ ಕುರಿತು ಬಾಪೂಜಿ ಮಾತನಾಡಿದ್ದಾರೆ

ಕೃತಕ ಬುದ್ದಿಮತ್ತೆ ಕುರಿತ ಸಂವಾದ ವೇದಿಕೆಗೆ ಜಾಗತಿಕ ನಾಯಕರು ಹಾಗೂ ಪರಿಣಿತರನ್ನು ಕರೆತರುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ

ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಬಳಸಿಕೊಳ್ಳುವುದು ಮತ್ತಿತರ ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಗುರಿ ಸಾಧಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕುರಿತ ಯೋಜನೆಗಳನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಶಿಕ್ಷಣ ಅರೋಗ್ಯ ಕೃಷಿ ಮತ್ತಿತರ ವಲಯಗಳಲ್ಲಿ ಸಾಮಾಜಿಕ ಮಾರ್ಪಾಡು ಎಲ್ಲರನ್ನೊಳಗೊಳ್ಳುವಿಕೆ ಮತ್ತು ಸಬಲೀಕರಣ ಕುರಿತಂತೆ ದೇಶ ವಿದೇಶಗಳ ತಜ್ಞರು ವಿಚಾರ ವಿನಿಮಯ ನಡೆಸುವರು

ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿದಿಯೋ ಕಾನ್ವ ರೆನ್ಸಿಂಗ್ ಮೂಲಕ ಸಭೆಯ ನೇತೃತ್ವ

ಸಭೆಯಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಪಾಲ್ಗೊಂಡಿದ್ದಾರೆ ಕಳೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅಗತ್ಯ ಜಿಎಸ್ಟಿ ಪರಿಹಾರ ಕುರಿತ ಆಯ್ಕೆ ಅಭಿಪ್ರಾಯವನ್ನು ರಾಜ್ಯಗಳಿಗೆ ಬಿದುವ ನಿರ್ಧಾರ ಕೈಗೊಳ್ಳಲಾಗಿತ್ತು

ಅಭ್ಯರ್ಥಿ ಚಿರಾಗ್ ಫೆಲೋರ್ ಮೊದಲು ರ್ಯಾಂಕ್ ಗಳಿಸಿದ್ದು ಎರಡು ಮತ್ತು ಮೂರನೇ ರ್ಯಾಂಕ್ಗಳನ್ನು ಕ್ರಮವಾಗಿ ಗಂಗುಲಾ ಭುವನ್ ರೆಡ್ಡಿ ಮತ್ತು ವೈಭವ್ ರಾಜ್ ಪಡೆದುಕೊಂಡಿದ್ದಾರೆ ಮಹಿಳೆಯರಲ್ಲಿ ರಾಷ್ಟೀಯ ಅಗ್ರ ರ್ಯಾಂಕ್ ಅನ್ನು ಕನಿಷ್ಕಾ ಮಿತ್ತಲ್ ಪಡೆದಿದ್ದಾರೆ

ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿ ಫಲಿತಾಂಶವನ್ನು ನಿಗದಿತ ಅವಧಿಯೊಳಗೆ ಪ್ರಕಟಿಸಿರುವ ದೆಹಲಿಯ ಐಐಟಿ ಸಂಸ್ವೆಯನ್ನು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಭಿನಂದಿಸಿದ್ದಾರೆ

ಕೇಂದ್ರೀಯ ತನಿಖಾ ದಳ ಸಿಬಿಐ ಪೊಲೀಸ್ ವರಿಷ್ಠಾಧಿಕಾರಿ ಥಾಮ್ಪನ್ ಜೋಸ್ ನೇತೃತ್ವದಲ್ಲಿ ಸದಾಶಿವ ನಗರದ ಎರಡು ನಿವಾಸ ಸಂಸದ ಡಿ

ಸುರೇಶ್ ಅವರ ಎರಡು ನಿವಾಸಗಳು ರಾಮನಗರ ಜಿಲ್ಲೆಯ ದೊಡ್ಡ ಆಲಹಳ್ಳಿ ಕನಕ ಪುರ ಹಾಗೂ ದಿ

ಶಿವಕುಮಾರ್ ಅವರ ಒಡೆತನದ ಕಚೇರಿಗಳಲ್ಲಿಯೂ ಪರಿಶೀಲನೆ ನಡೆಸಲಾಗುತ್ತಿದೆ ಬಿಹಾರದಲ್ಲಿ ಮುಕ್ತ ನ್ಯಾಯಯುತ ಪಾಲ್ಗೊಳ್ಳುವಿಕೆ ಮತ್ತು ಸುರಕ್ಷಿತ ಚುನಾವಣೆಗಳನ್ನು ನಡೆಸುವುದು ಮೊದಲ ಆದ್ಯತೆ ಆಗಿದೆ ಎಂದು ಮುಖ್ಯಚುನಾವಣಾ ಆಯುಕ್ತ ಸುನೀಲ್ ಅರೋರ ಹೇಳಿದ್ದಾರೆ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಿಯೋಜನೆಗೊಂಡಿರುವ ವೀಕ್ಷಕರಿಗಾಗಿ ಭಾರತೀಯ ಚುನಾವಣಾ ಆಯೋಗ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಬಿಹಾರದಲ್ಲಿ ಚುನಾವಣೆ ನಡೆಸಲು ಎಲ್ಲಾ ಅಯಾಮಗಳಿಂದಲೂ ಪರಿಶೀಲಿಸಿದ ನಂತರ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು ಬಿಹಾರದಲ್ಲಿ ನಡೆಯಲಿರುವ ಚುನಾವಣೆಯನ್ನು ಇಡೀ ವಿಶ್ವವೇ ಕುತೂಹಲದಿಂದ ನೋಡಲಿದ್ದು ಚುನಾವಣೆ ನಡೆಸಲು ವಿಶೇಷ ಮುತುವರ್ಜಿ ವಹಿಸಬೇಕಾಗಿದೆ ಎಂದು ಅವರು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ವೈದ್ಯಕೀಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗೈದವರಿಗೆ ಪ್ರತಿಷ್ಠಿತ ನೋಬಲ್ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ ಹೆಪಟ್ಟೆಟಸ್ ಸಿ ವೈರಾಣು ಅನ್ನೇಷಣೆ ಮಾಡಿರುವುದಕ್ಕಾಗಿ ಅಮೆರಿಕದ ಹಾರ್ವೆಜೆ ಆಲ್ಬರ್ ಮತ್ತು ಚಾರ್ಲ್ಸ್ ಎಂ ರೈಸ್ ಹಾಗೂ ಬ್ರಿಟಿಷ್ ವಿಜ್ಞಾನಿ ಮೈಕೆಲ್ ಹೂಟಿನ್ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸ್ವಾಕ್ ಹೋಮ್ನಲ್ಲಿಂದು ನೊಬೆಲ್ ಸಮಿತಿಯ ಅಧ್ಯಕ್ಷ ಥಾಮಸ್ ಪೆರ್ಲಮ್ಯಾನ್ ಈ ವಿಷಯ ಪ್ರಕಟಿಸಿದರು

ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಈ ವರ್ಷದ ನೋಬಲ್ ಪ್ರಶಸ್ತಿ ದೊರೆತಿರುವುದು ಅದರ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದೆ

ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಕೈಗೊಂಡ ಪರಿಣಾಮಕಾರಿ ಕ್ರಮಗಳಿಂದಾಗಿ ಗುಣಮುಖರ ಸಂಖ್ಯೆಯಲ್ಲಿ ಏರಿಕೆಯಗುತ್ತಿದೆ ಅಲ್ಲದೆ ಸೋಂಕಿನಿಂದ ಮೃತಪಡುವವರ ಪ್ರಮಾಣದಲ್ಲಿ ಇಳಿಕೆಯಾಗಿದೆ

ಒಡಿಶಾದ ಕರಾವಳಿಯ ವೀಲರ್ ದ್ವೀಪದಿಂದ ಸೂಪರ್ ಸಾನಿಕ್ ಮಿಸ್ಕೈಲ್ ಅಸಿಸ್ಸೆಡ್ ರಿಲೀಸ್ ಆಫ್ ಟಾರ್ಪೇಡೋ ಸ್ಮಾರ್ಟ್ ಕ್ಷಿಪಣಿ ಪ್ರಯೋಗವನ್ನು ಇಂದು ಯಶಸ್ವಿಯಾಗಿ ನಡೆಸಲಾಯಿತು ರಕ್ಷಣಾ ಸಂಶೋಧನೆ ಮತ್ತು ಅಭಿವ್ವದ್ದಿ ಸಂಸ್ಥೆ ಡಿಆರ್ಡಿಓ ದೂರಗಾಮಿ ಹಾಗೂ ಕ್ಷಿಪಣಿ ಹಾರಾಟ ಸೇರಿದಂತೆ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಪ್ರಯೋಗ ನಡೆಸಿರುವುದಾಗಿ ಹೇಳಿದೆ ಕ್ರಿಪಣಿ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿರುವ ಡಿಆರ್ಡಿಓ ವಿಜ್ಞಾನಿಗಳು ಹಾಗೂ ಸಂಬಂಧಪಟ್ಟ ಪಾಲುದಾರ ಸಂಸ್ಲೆಗಳನ್ನು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಅಭಿನಂದಿಸಿದ್ದಾರೆ